ಭಯೋತ್ಪಾದನೆಗೆ ಪಾಕಿಸ್ತಾನ ಪ್ರೋತ್ಪಾಹಿಸುವುದನ್ನು ಸ್ಥಗಿತ ಮಾಡಬೇಕು

ರಘ್ನ ಹಾಗೂ ವಸತಿ ವಲಯಗಳಿಗೆ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಪ್ರೋತ್ನಾಹ ಕ್ರಮ ಜಾರಿ

ಭಯೋತ್ವಾದನೆ ಉತ್ತೇಜಿಸುವುದನ್ನು ಪಾಕಿಸ್ತಾನ ನಿಲ್ಲಿಸಬೇಕು ಇಲ್ಲವಾದರೆ ಅದರ ವಿಭಜನೆಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ನೆರೆಯ ರಾಷ್ಲಕ್ಷ ಎಚ್ಲರಿಕೆ ನೀಡಿದ್ದಾರೆ

ಅಂತೆಯೇ ವಿಶ್ವಸಂಸ್ನೆಯ ಬಳಿ ಹೋಗಿ ಇದನ್ನು ತಪ್ಪಾಗಿ ಬಿಂಬಿಸುತ್ತಿದೆ ಎಂದು ರಾಜನಾಥ್ಸಿಂಗ್ ತರಾಟೆಗೆ ತೆಗೆದುಕೊಂಡರು ಪಾಕಿಸ್ತಾನದ ವಾದವನ್ನು ನಂಬಲು ಅಂತಾರಾಷ್ವೀಯ ಸಮುದಾಯ ಸಿದ್ದವಿಲ್ಲ ಸ್ವಾತಂತ್ರ್ವ ನಂತರ ಭಾರತದಲ್ಲಿ ಅಲ್ಲಸಂಖ್ಯಾತರ ಜನಸಂಖ್ಯೆ ಹೆಚ್ಲಾಗಿದೆ ಆದರೆ ಸಿಖ್ಲರು ಬೌದ್ದರು ಮತ್ತು ಇತರರ ವಿರುದ್ದ ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ನಡೆಯುತ್ತಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು ಭಾರತದಲ್ಲಿ ಅಲ್ಲಸಂಖ್ಯಾತ ಸಮುದಾಯಗಳು ಸುರಕ್ಷಿತೆಯಿಂದಿದ್ದು ಭಾರತ ಜಾತಿ ಅಥವಾ ಪ್ರಾಂತ್ವದ ಆಧಾರದ ಮೇಲೆ ಜನತೆಯನ್ನು ಇಬ್ಬಾಗ ಮಾಡುವುದಿಲ್ಲ ಎಂದು ರಾಜನಾಥ್ಸಿಂಗ್ ತಿಳಿಸಿದರು ದೇಶದ ರಫ್ತು ವಹಿವಾಟು ಹೆಚ್ಚಿಸಲು ಮತ್ತು ವಸತಿ ವಲಯದ ಸುಧಾರಣೆಗೆ ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಘೋಷಿಸಿದೆ ರಫ್ತು ಉತ್ಪನ್ನಗಳಿಗೆ ಸುಂಕ ಅಥವಾ ತೆರಿಗೆ ವಿನಾಯಿತಿ ನೀಡುವ ಹೊಸ ಯೋಜನೆಯನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಕಟಿಒದ್ದಾರೆ

ದೆಹಲಿಯಲ್ಲಿ ನಿನ್ನೆ ಮಾಧ್ಯಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಿಎಸ್ಟಿಯ ಇನ್ಪುಟ್ ತೆರಿಗೆ ಬಾಧ್ಯತೆಗಳಿಗೆ ವಿದ್ಯುನ್ನಾನ ಹಣ ಮರುಪಾವತಿ ವ್ಚವಸ್ಥೆ ರೂಪಿಸಲಾಗುವುದು ಇದು ಮಾಸಾಂತ್ವದಲ್ಲಿ ಜಾರಿಗೆ ಬರಲಿದೆ ತೆರಿಗೆದಾರರಿಗೆ ಸಲ್ಲಬೇಕಾದ ಅವರ ಹಣವನ್ನು ತ್ವರಿತವಾಗಿ ತಲುಪಿಸುವ ಉದ್ದೇಶದಿಂದ ವಿದ್ಯುನ್ಮಾನ ವ್ಯವಸ್ಥೆ ಜಾರಿಗೆ ತರಲಾಗುತ್ತಿದೆ ಎಂದರು ರಫ್ತು ಉತ್ತೇಜನಕ್ಕೆ ಹೊಸದಾಗಿ ಜಾರಿಗೆ ತರಲಾಗುತ್ತಿರುವ ರಫ್ತು ಉತ್ಪನ್ನಗಳ ಸುಂಕ ಅಥವಾ ತೆರಿಗೆ ವಿನಾಯಿತಿ ಯೋಜನೆಯು ಪ್ರಸ್ತುತ ಇರುವ ಯೋಜನೆಯನ್ನು ಬದಲಿಸಲಿದೆ ಮಧ್ಯಮವರ್ಗದವರಿಗೆ ಕೈಗೆಟಕುವ ದರದಲ್ಲಿ ವಸತಿ ಕಲ್ಪಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಪ್ರಕಟಿಸಿದೆ ಎಂದರು ಅನುತ್ವಾದಕ ವೆಚ್ಚವನ್ನು ತಗ್ಗಿಸಿ ಇತರ ಉತ್ಪಾದಕ ಯೋಜನೆಗಳಿಗೆ ಅನುಕೂಲವಾಗುವಂತೆ ಸುಧಾರಣಾ ಕ್ರಮಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿದೆ ಎಂದರು ಛತ್ತೀರ್ಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ನಿನ್ನೆ ಸಂಜೆ ನಡೆದ ಗುಂಡಿನ ಚಕಮಕಿಯಲ್ಲಿ ಭದ್ರತಾ ಪಡೆಗಳ ಸಿಬ್ಬಂದಿ ಐವರು ಮಾವೋವಾದಿಗಳನ್ನು ಪತ್ನೆ ಮಾಡಿದ್ದಾರೆ

ಟಡ್ಮೆಟ್ಲ್ ಮುಕ್ರಮ್ ನುಲ್ಲಾ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಯಲ್ಲಿನ ದುಷ್ನತ್ನಗಳನ್ನು ಪರಿಶೀಲಿಸಲು ಮುಂದಿನ ವರ್ಷದ ಜನವರಿಯಿಂದ ಹೊಸ ವಿತರಕರಿಗೆ ಆಧಾರ್ ದ್ವಢೀಕರಣ ಅಥವಾ ಭೌತಿಕ ಪರಿಶೀಲನೆಯನ್ನು ಕಡ್ಡಾಯಗೊಳಿಸಲು ಜಿಎಸ್ಟಿ ಸಂಪರ್ಕಜಾಲ ನಿರ್ಧರಿಸಿದೆ ಜಿಎಸ್ಟಿ ಸಂಪರ್ಕ ಜಾಲದ ಸಚಿವರುಗಳ ಸಮೂಹದ ಮುಖ್ಯಸ್ಥರಾಗಿರುವ ಬಿಹಾರದ ಉಪಮುಖ್ಚಮಂತ್ರಿ ಸುತೀಲ್ ಕುಮಾರ್ ಮೋದಿ ನಿನ್ನೆ ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದರು ದೆಹಲಿಯ ಪಶ್ಚಿಮ ಹಾಗೂ ಉತ್ತರದಲ್ಲಿ ಸರಕು ಸೇವಾ ತೆರಿಗೆ ವಂಚನೆ ಮಾಡುತ್ತಿರುವವರನ್ನು ಆದಾಯ ತೆರಿಗೆ ಅಧಿಕಾರಿಗಳು ಬಂಧಿಸಿದ್ದಾರೆ ಐಜಿಎಸ್ಟಿ ಮರುಪಾವತಿ ತನಿಖೆ ನಡೆಸಿದ ಸಂದರ್ಭದಲ್ಲಿ ಈ ವಿಷಯ ಪತ್ತೆ ಮಾಡಲಾಗಿದ್ದು

ಮಹಾರಾಪ್ಪದ ಗಡ್ಚಿರೋಲಿ ಜಿಲ್ಲೆಯಲ್ಲಿ ಇಂದು ನಕ್ಲಲ್ ಮತ್ತು ಭದ್ರತಾ ಪಡೆ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ನಕ್ಲಲರನ್ನು ಹತ್ತೆ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಜಿಲ್ಲೆಯ ಕರಾಚಿ ತಾಲೂಕಿನಲ್ಲಿ ಅರಣ್ಯ ಪ್ರದೇಶದಲ್ಲಿ ನಕ್ಸಲರು ನುಸುಳಿದ್ದಾರೆ ಎಂದು ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ಭದ್ರತಾಪಡೆ ಶೋಧ ಕಾರ್ಯ ಕೈಗೊಂಡ ಸಂದರ್ಭದಲ್ಲಿ ದಾಳಿ ನಡೆಯಿತು ಎಂದು ಜಿಲ್ಲಾ ಹೊಲೀಸ್ ವರಿಷ್ಣಾಧಿಕಾರಿ ಶ್ಲೆಲೇಶ್ ಬಲ್ಲಾವಾಡೆ ತಿಳಿಸಿದ್ದಾರೆ ಇಂದು ಶೋಧ ಮುಂದುವರೆಸಿದ ಸಂದರ್ಭದಲ್ಲಿ ಎರಡು ಮೃತದೇಹಗಳು ಪತ್ತೆಯಾಗಿದ್ದು ಅಪಾರ ಪ್ರಮಾಣದ ಶಸ್ತಾಸ್ತಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು

ದೇಶಾದ್ಯಂತ ರ್ನೆಲ್ಲೆಯ ಮೂಲಸೌಕರ್ಯ ಹೆಚ್ಚಸಲು ಇಲಾಖೆ ಕ್ರಿಯಾಯೋಜನೆಯನ್ನು ರೂಪಿಸಿ ಜಾರಿಗೆ ತರಲು ಅಗತ್ಯ ಹಣಕಾಸನ್ನು ಬಜೆಟ್ನಲ್ಲಿ ಮೀಸಲಿರಿಸಿದೆ

ವಿಶ್ವದ ಖ್ಯಾತ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹುಟ್ಟು ಹಬ್ಬದ ಅಂಗವಾಗಿ ದೇಶದೆಲ್ಲೆಡೆ ಇಂಜಿನಿಯರ್ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಇಂಜೆನಿಯರ್ ದಿನದ ಅಂಗವಾಗಿ ಉಪರಾಷ್ಟಪತಿ ಎಂ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಇಂಜಿನಿಯರ್ಗಳಿಗೆ ಅಭಿನಂದಿಸಿದ್ದಾರೆ

ವಿಶ್ವೇಶ್ವರಯ್ಯ ಅವರ ಸೇವೆಯನ್ನು ಸ್ಪರಿಸಿದ ಉಪ ರಾಷ್ಷಪತಿ ದೇಶದ ಬೆಳವಣಿಗೆಗೆ ಅವರ ಕೊಡಗೆ ಅನನ್ನವಾದದು ಎಂದು ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ ದೇಶ ನಿರ್ಮಾಣದಲ್ಲಿ ಇಂಜಿನಿಯರ್ಗಳ ಅವರ ಕೊಡುಗೆ ಅಪಾರವಾಗಿದೆ ಎಂದು ಟ್ವೀಟ್ ಸಂದೇತದಲ್ಲಿ ಪ್ರಧಾನಮಂತ್ರಿ ಅವರು ತಿಳಿಸಿದ್ದಾರೆ

ವಿಶ್ವೇಶ್ವರಯ್ಯ ಅವರ ಪ್ರತಿಮೆಗೆ ಗಣ್ಹರಿಂದ ಮಾಲಾರ್ಪಣೆ ಮಾಡಿ ಪುಪ್ವ ನಮನ ಸಲ್ಲಿಸಲಾಗಿತ್ತು ಉತ್ತರ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಸಂಪೂರ್ಣ ನಿರ್ಮೂಲನೆ ಹಾಗೂ ಪರ್ಯಾಯ ಬಳಕೆ ಕುರಿತಂತೆ ಉಧಿಮೆದಾರರು ಹೊಸ ಅನ್ನೇಷಣೆ ಮಾಡಬೇಕು ಎಂದು ಉಪ ಮುಖ್ನಮಂತ್ರಿ ದಿನೇರ್ತ ಶರ್ಮಾ ಲಕ್ಕೋದಲ್ಲಿ ಮನವಿ ಮಾಡಿದ್ದಾರೆ

ಅಕಾಶವಾಣಿಯಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಪಂದ್ಯದ ನೇರ ವೀಕ್ಷಕ ವಿವರಣೆ ಪ್ರಸಾರ ಮಾಡಲಾಗುತ್ತದೆ